ವಿಜ್ವಾನ ತಂತ್ರಜ್ವಾನ ಕ್ರೀಡೆ ಮತ್ತಿತರ ಮಹತ್ವದ ವಲಯಗಳಲ್ಲಿ ಪ್ರಗತಿಯ ವೇಗವನ್ನು ಕಾಯ್ದುಕೊಳ್ಳಲು ದೇಶಕ್ಕೆ ಹೆಚ್ಚನ ನೈಪುಣ್ಣತೆಯೆ ಅಗತ್ಯವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಮುಂಬೈನಲ್ಲಿ ಇಂದು ಬೆಳಗ್ಗೆ ನಡೆದ ಉದಯೋನ್ನುಖ ಭಾರತ ಎನ್ನುವ ಧ್ಲೇಯವಾಕ್ಲದ ಕಾರ್ಯಕ್ರಮದಲ್ಲಿ ಅವರು ತಮ್ಮ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ

ಈಗ ನಮ್ನ ಗಮನ ಗಗನಯಾನದತ್ತ ಯೋಚಿಸುವಷ್ಟು ಮುನ್ನಡೆದಿದೆ ಎಂದು ಪ್ರಧಾನಿ ಹೇಳಿದರು

ಈಗ ಕೇಂದ್ರ ಸರ್ಕಾರ ಈ ಕ್ಷೇತ್ರಗಳಿಗೆ ಹೆಚ್ಚಿನ ಗಮನ ನೀಡುತ್ತಿದೆ ಎಂದರು ಪ್ರಧಾನಮಂತ್ರಿಗಳು ಇಂದು ಮಹಾರಾಷ್ಲಕ್ಷ ಒಂದು ದಿನದ ಅಧಿಕೃತ ಭೇಟ ನೀಡಿದ್ದು ಪಲವು ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ

ಈ ಎರಡೂ ಸೂಪರ್ ಸ್ಪೆಷಾಲಿಟ ಆಸ್ಪತ್ರೆಗಳು ಪ್ರಧಾನಮಂತ್ರಿ ಸ್ವಾಸ್ತ್ಯ ಸುರಕ್ಸಾ ಯೋಜನೆಯಡಿ ಕಾರ್ಯ ನಿರ್ವಹಿಸಲಿವೆ ಬಿಹಾರದ ಪಾಟ್ನಾದಲ್ಲಿ ಗಂಗಾನದಿಗೆ ನೂತನ ಸೇತುವೆಯ ನಿರ್ಮಾಣಕ್ಕೆ ಸಹ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಲಾಯಿತು

ಸಭೆಯ ನಂತರ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಸುದ್ಲಿಗಾರರಿಗೆ ಈ ಮಾಹಿತಿ ನೀಡಿದರು ಈ ಸೇತುವೆಯ ನಿರ್ಮಾಣ ಯೋಜನೆಗೆ ಮೂರೂವರೆ ವರ್ಷ ನಿಗದಿಪಡಿಸಲಾಗಿದೆ

ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಯಡಿ ಫಲಾನುಭವಿಗಳ ಪಟ್ಲಿಯ ವಿಸ್ತರಣೆಗೂ ಸಂಪುಟ ಸಮಿತಿ ಒಪ್ಪಿಗೆ ನೀಡಿತು ಉಚಿತ ಎಲ್ಪಿಜಿ ಸಂಪರ್ಕ ಕಲ್ಪಿಸುವ ಉಜ್ಞಲಾ ಯೋಜನೆಯನ್ನು ಎಲ್ಲಾ ಬಡ ಕುಟುಂಬಗಳಗೂ ವಿಸ್ಗರಿಸಲಾಗುವುದೆಂದು ನಂತರ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದರು ಲೋಕಸಭೆಯ ಕಲಾಪವನ್ನು ದಿನದ ಮಟ್ಟಗೆ ಮುಂದೂಡಲಾಗಿದೆ ಕಲಾಪ ಆರಂಭವಾಗುತ್ತಿದ್ದಂತೆಯೇ ರಫೇಲ್ ಒಪ್ಪಂದ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಅಧಿವೇಶನದ ಮೊದಲ ದಿನದಿಂದ ಪ್ರತಿಪಕ್ಷಗಳು ನಡೆಸುತ್ತಿರುವ ಪ್ರತಿಭಟನೆ ಮುಂದುವರೆದ ಹಿನ್ನೆಲೆಯಲ್ಲಿ ಸ್ಪೀಕರ್ ಈ ನಿರ್ಧಾರ ತೆಗೆದುಕೊಂಡರು

ಲೋಕಸಭೆಯ ಶೂನ್ತ ವೇಳೆಯಲ್ಲಿ ಸಂಸದರು ಕೆಲವು ರಾಜ್ಲಗಳಲ್ಲಿ ಈರುಳ್ಲಿ ಮತ್ತು ಆಲೂಗಡ್ಡ ರೈತರ ತೀವ್ರ ಸಂಕಷ್ಲ ಪರಿಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದಾಗ ಸಚಿವರಿಂದ ಈ ಭರವಸೆ ದೊರೆಯಿತು ಕೆಲವು ನಿರ್ದಿಷ್ಟ ಕೃಷಿ ಉತ್ಪನ್ನಗಳ ಬೆಲೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಜಾರಿಯಲ್ಲಿರುವುದಾಗಿಯೂ ಸಚಿವರು ಮಾಹಿತಿ ನೀಡಿದರು

ಮುಖ್ಚಮಂತ್ರಿ ಸರ್ಬಾನಂದ ಸೋನೋವಾಲ್ ಅವರ ಅಧ್ಯಕ್ಷತೆಯಲ್ಲಿ ಗುವಾಹತಿಯಲ್ಲಿ ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ

ಇದಲ್ಲದೆ ಮಲ್ಲ ಆಸ್ತಿ ಜಪ್ತಿ ಕುರಿತ ಆದೇಶವನ್ನು ಸಹ ಅಂದೇ ಪ್ರಕಟಸುವುದಾಗಿ ವಿಶೇಷ ನ್ಯಾಯಾಧೀಶ ಎಂ ಎಸ್ ಆಜ್ನಿ ತಿಳಿಸಿದ್ದಾರೆ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

ನಿನ್ನೆ ರಾತ್ರಿ ನಡೆದ ನೂತನ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯ ನಂತರ ಸುದ್ಗಿಗೋಷ್ಟಿಯನ್ನು ಉದ್ಗೇತಿಸಿ ಮಾತನಾಡಿದ ಅವರು ಸಹಕಾರಿ ಮತ್ತು ಗ್ರಾಮೀಣಾಭಿವೃದ್ದಿ ಬ್ಯಾಂಕ್ಗಳಿಂದ ರೈತರು ಪಡೆದಿರುವ ಎಲ್ಲಾ ಅಲ್ಪಾವಧಿ ಸಾಲಗಳನ್ನು ಮನ್ನಾ ಮಾಡಲು ನಿರ್ಧರಿಸಲಾಗಿದೆ ಎಂದರು

ಕರ್ನಾಟಕ ರಾಜ್ಯದ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಪ್ರಗತಿಯಲ್ಲಿದ್ದು ಸಮನ್ನಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಲ ಉಪ ಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಸಚಿವರಾದ ಡಿ

ಶಿವಕುಮಾರ್ ಕೆ ಜೆ

ಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಪಕ್ಷದ ಹಿರಿಯ ನಾಯಕರು ತಾಸಕರು ಭಾಗವಹಿಸಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ತೀವ್ರ ಬರಗಾಲವಿದ್ದು ಜಾನುವಾರುಗಳ ಮೇವು ಕುಡಿಯುವ ನರಿನ ಸಮಸ್ನೆ ಇದೆ ಆದರೆ ರಾಜ್ಲ ಸರ್ಕಾರ ಈ ಭಾಗವನ್ನು ನಿರ್ಲಕ್ಷಿಸಿದೆ ಎಂದು ಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ ಶಾಸಕರು ಆರೋಪಿಸಿದ್ದು ಸಂಪುಟ ವಿಸ್ತರಣೆ ವೇಳೆ ಈ ಭಾಗಕ್ಕೆ ಹೆಚ್ಚಿನ ಪ್ರಾತಿನಿಧ್ದ ನೀಡುವಂತೆ ಆಗ್ರಹಿಸಿದ್ದಾರೆ ಮುಷ್ಲಿಂ ಮಹಿಳೆಯರ ವ್ಲೆವಾಹಿಕ ಹಕ್ಕುಗಳ ರಕ್ಷಣೆ ಮಸೂದೆ ಅಥವಾ ತ್ರಿವಳಿ ತಲಾಖ್ ತಡೆ ಮಸೂದೆಯನ್ನು ಲೋಕಸಭೆಯಲ್ಲಿ ನಿನ್ನೆ ಮಂಡಿಸಲಾಯಿತು

ಚಂಡಮಾರುತ ಮುಂದುವರೆದು ಉತ್ತರದಿಂದ ಈಶಾನ್ಯ ದಿಕ್ಕಿನತ್ತ ತಿರುಗಿಕೊಳ್ಳುವ ಸಾಧ್ಯತೆ ಇದ್ದು ಮತ್ತಷ್ಟು ದುರ್ಬಲಗೊಳ್ಳುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ

ರಾಜಧಾನಿ ಭುವನೇಶ್ವರ್ ಸೇರಿದಂತೆ ಒಡಿತಾದ ದಕ್ಷಿಣ ಹಾಗೂ ಕರಾವಳಿಯ ಎಲ್ಲ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಿದೆ

ಆಸ್ಲೇಲಿಯಾ ವಿರುದ್ದದ ಕೊನೆಯ ಎರಡು ಟೆಸ್ಲ್ ಪಂದ್ಲಗಳಿಗೆ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಲ ಮತ್ತು ಮಯಾಂಕ್ ಅಗರ್ವಾಲ್ ಅವರನ್ನು ಭಾರತ ತಂಡಕ್ಕೆ ಸೇರ್ಪಡೆಗೊಳಿಸಲಾಗಿದೆ